ಬಿಹಾರ ವಿಧಾನಸಭಾ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಗಳ ಆಯ್ಲೆ ಕುರಿತು ಬಿಜೆಪಿ ಕೇಂದ್ರಿಯ ಚುನಾವಣಾ ಸಮಿತಿ ಸಭೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಪಕ್ಷದ ಹಿರಿಯ ನಾಯಕರು ಭಾಗಿ

ಫ್ರೆಂಚ್ ಓಪನ್ ಟೆನಿಸ್ ಮಹಿಳೆಯರ ಸಿಂಗಲ್ಸ್ನಲ್ಲಿ ಐಗಾ ಸ್ತೀಟಿಕ್ಗೆ ಚೊಚ್ಚಲ ಗ್ರ್ಯಾನ್ ಸ್ಲಾಮ್ ಪ್ರಶಸ್ತಿ ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿಂದು ನೊವಾಕ್ ಜೋಕೊವಿಚ್ ಮತ್ತು ರಾಫೆಲ್ ನಡಾಲ್ ಚಾಂಪಿಯನ್ ಪಟ್ಟಕ್ತಾಗಿ ಸೆಣಸು ಹೆಡ್ ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಗಳ ಆಯ್ಲೆ ಕುರಿತು ಚರ್ಚಿಸಲು ನಿನ್ನೆ ಬಿಜೆಪಿ ಕೇಂದ್ರಿಯ ಚುನಾವಣಾ ಸಮಿತಿ ಸಭೆ ನಡೆಯಿತು ದೆಹಲಿಯಲ್ಲಿರುವ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಡೆದ ಈ ಸಭೆಯಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ಅಧ್ಯಕ್ಷ ಜೆ

ನಡ್ಡಾ ಹಾಗೂ ಪಕ್ಷದ ಇನ್ನಿತರೆ ಹಿರಿಯ ನಾಯಕರು ಭಾಗವಹಿಸಿದ್ದರು ಕೆಲ ದಿನಗಳ ಹಿಂದೆಯಷ್ಷೇ ಅಭ್ಯರ್ಥಿಗಳ ಆಯ್ತೆ ಕುರಿತು ಸಭೆ ನಡೆಸಿದ್ದ ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಮೊದಲ ಹಂತದ ಚುನಾವಣೆಗೆ ಅಭ್ಯರ್ಥಿಗಳ ಮೊದಲ ಪಟ್ಟ ಪ್ರಕಟಿಸಿತ್ತು

ಎಸ್ ಪಿ ಹೊರ ಹರಿವಿನೊಂದಿಗೆ ಸಂಗ್ರಹಿಸಲಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಣವಹಾರಗಳ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವಾಲಯ ತಿಳಿಸಿದೆ

ಕಡಲೇಕಾಯಿ ಸಕ್ಕರೆ ಗೋಧಿ ಬಾಸುಮತಿ ಅಕ್ಕಿ ಮತ್ತು ಬಾಸುಮತಿ ಅಲ್ಲದ ಅಕ್ಕಿ ರಫ್ತು ಪ್ರಮಾಣ ಹೆಚ್ಚಳವಾಗಿದೆ

ಇದು ರಫ್ತು ಕೇಂದ್ರಿತ ಕೃಷಿಗೆ ಉತ್ತೇಜನ ನೀಡಿದೆ ಕೃಷಿ ಉದ್ಯಮ ಸುಧಾರಿಸಲು ಮತ್ತು ಕೃಷಿ ರಫ್ತು ಉತ್ತೇಜಿಸಲು ಇತ್ತೀಚೆಗಷ್ವೆ ಸರ್ಕಾರ ಒಂದು ಲಕ್ಷ ಕೋಟ ರೂಪಾಯಿ ಕೃಷಿ ಮೂಲ ಸೌಕರ್ಯ ನಿಧಿ ಘೋಷಿಸಿತ್ತು

ಈ ಹಿಂದೆ ಸಂದರ್ಶನಗಳ ಸಂದರ್ಭದಲ್ಲಿ ಅಂಕಗಳ ಬಗ್ಗೆ ದೂರುಗಳು ಕುಂದುಕೊರತೆಗಳು ಮತ್ತು ಆರೋಪಗಳು ಕೇಳಿ ಬಂದಿದ್ದವು ಕೆಲವು ಅಭ್ಯರ್ಥಿಗಳಿಗೆ ಸಹಾಯ ಮಾಡಲು ಕುಶಲತೆಯಿಂದ ಕಾರ್ಯನಿರ್ವಹಿಸಲಾಗುತ್ತದೆ ಎಂದು ಹೇಳಲಾಗುತ್ತಿತ್ತು ಹಾಗಾಗಿ ಸಂದರ್ಶವನ್ನು ರದುಪಡಿಸುವುದು ಮತ್ತು ಲಿಖಿತ ಪರೀಕ್ಷಾ ಅಂಕಗಳನ್ನು ಮಾತ್ರ ಆಯ್ಲೆಗೆ ಅರ್ಹತೆ ಎಂದು ಪರಿಗಣಿಸಿವುದರಿಂದ ಎಲ್ಲಾ ಅಭ್ಯರ್ಥಿಗಳಿಗೆ ಸಮಾನ ಹಂತದ ಅವಕಾಶ ಕಲ್ಪಿಸಲಾಗುತ್ತದೆ ಎಂದು ಸಚಿವ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ ಕೆಲವು ನಿರ್ದಿಷ್ಷ ಪ್ರಕರಣಗಳಲ್ಲಿ ವಿದೇಶಕ್ಕೆ ತೆರಳುವ ಮತ್ತು ವಿದೇಶದಲ್ಲಿರುವ ಭಾರತೀಯ ನಾಗರಿಕರ ಅಂತಾರಾಷ್ಷೀಯ ವಾಹನ ಚಾಲನಾ ಪರವಾನಗಿ ಅವಧಿ ಕೊನೆಗೊಂಡಳ್ಲಿ ಅದರ ನವೀಕರಣಕ್ಕೆ ಅವಕಾಶ ಕಲ್ಪಿಸಲು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಉದ್ದೇಶಿಸಿದೆ

ಬಂಗಾಳಕೊಳ್ಲಿಯನ ವಾಯುಭಾರ ಕುಸಿತದಿಂದಾಗಿ ಕೆಲವು ದಿನ ಭಾರಿ ಮಳೆಯಾಗುವ ಸಾಧ್ಯತೆಯಿದೆ

ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಸಹ ನಿನ್ನೆ ಭಾರಿ ಮಳೆಯಾಗಿದೆ ರಾಜಧಾನಿ ಬೆಂಗಳೂರು ಸೇರಿದಂತೆ ವಿಜಯಪುರ ಚಿತ್ರದುರ್ಗ ಧಾರವಾಡ ಬೆಳಗಾವಿ ಹಾವೇರಿ ಬಳ್ದಾರಿ ಬಾಗಲಕೋಟೆ ಕೊಡಗು ಹಾಸನ ಮತ್ತು ಮಂಡ್ಣ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಸುರಿದಿದೆ

ಈ ಹಿನ್ನೆಲೆಯಲ್ಲಿ ಕೆಲವು ಪ್ರದೇಶಗಳಲ್ಲಿ ಯೆಲ್ಲೋ ಅಲಾರ್ಟ್ ಘೋಷಿಸಲಾಗಿದೆ ತಮಿಳುನಾಡು ಹಾಗೂ ಇನ್ನಿತರ ಕೆಲ ರಾಜ್ಯಗಳಲ್ಲೂ ನಿನೈ ಮಳೆಯಾಗಿದೆ

ಕರ್ನಾಟಕ ರಾಜ್ಲದಲ್ಲಿ ಈ ಯೋಜನೆಯಡಿ ಆರಂಭವಾಗಿರುವ ಜನೌಷಧಿ ಕೇಂದ್ರಗಳ ಕಾರ್ಯನಿರ್ವಹಣೆಯ ಪರಿಶೀಲನಾ ಸಭೆ ನಡೆಸಿದ ಬಳಿಕ ನಿನ್ನೆ ಸಚಿವರು ಈ ವಿಷಯ ತಿಳಿಸಿದ್ದಾರೆ

ಹೆಡ್ ಪ್ಕಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಗ್ರ್ಯಾನ್ ಸ್ಲಾಮ್ ಟೆನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಲ್ ವಿಭಾಗದಲ್ಲಿ ಪೋಲೆಂಡ್ನ ಐಗಾ ಸ್ವೀಟೆಕ್ ಜೀವನದ ಮೊದಲ ಗ್ರ್ಹ್ಹನ್ ಸ್ಲಾಮ್ ಪ್ರಶಸ್ತಿಗೆ ಮುತ್ತಿಟ್ಟದ್ದಾರೆ

ಆದರೆ ಎರಡನೇ ಸೆಟ್ನಲ್ಲಿ ತಮ್ಮ ಪ್ರಭಾವಶಾಲಿ ಆಟದ ಮೂಲಕ ಅಮೆರಿಕನ್ ಆಟಗಾರ್ತಿಗೆ ಒಂದು ಗೇಮ್ ಗೆದ್ದುಕೊಳ್ಳಲಷ್ಷೇ ಅವಕಾಶ ನೀಡಿ ಅಂತಿಮವಾಗಿ ಟ್ರೋಫಿಯನ್ನು ಚುಂಬಿಸುವಲ್ಲಿ ಸಫಲರಾದರು ಇಂದು ನಡೆಯಲಿರುವ ಪುರುಷರ ಸಿಂಗಲ್ಲ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ನಂಬರ್ ಒನ್ ಆಟಗಾರ ಸರ್ಬಿಯಾದ ನೊವಾಕ್ ಜೋಕೊವಿಚ್ ಮತ್ತು ಸ್ಪೇನಿನ ಎರಡನೇ ಶ್ರೇಯಾಂಕಿತ ಆಟಗಾರ ರಾಫೆಲ್ ನಡಾಲ್ ಚಾಂಪಿಯನ್ ಪಟ್ಟಕ್ಕಾಗಿ ಪರಸ್ಪರ ಸೆಣಸಲಿದ್ದಾರೆ